ಛತ್ತೀಸ್ಗಢದಲ್ಲಿ ಎರಡನೇ ಹಾಗೂ ಅಂತಿಮ ಹಂತದ ವಿಧಾನಸಭಾ ಚುನಾವಣೆಯ ಪ್ರಚಾರ ಕಾರ್ಯಕ್ಕೆ ಇಂದು ಸಂಜೆ ತೆರೆ ಮಧ್ಯಪ್ರದೇಶ

ಪ್ರಚಾರಕ್ಕೆ ಕೊನೆದಿನವಾದ ಇಂದು ಬಿಜೆಪಿ ಕಾಂಗ್ರೆಸ್ ಹಾಗೂ ಇತರ ರಾಜಕೀಯ ಪಕ್ಷಗಳ ನಾಯಕರು ವಿವಿಧ ಸ್ವಳಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡು ತಮ್ಮ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿದರು ಇನ್ನು ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ನಡೆಸಲಿದ್ದಾರೆ

ಮಧ್ಯಪ್ರದೇಶ ತೆಲಂಗಾಣ ಹಾಗೂ ಮಿಜೋರಾಂನಲ್ಲಿಯೂ ಪ್ರಚಾರ ಕಾರ್ಯ ಬಿರುಸು ಪಡೆದಿದೆ

ಮಿಝೋರಾಂನಲ್ಲಿ ರಾಜ್ಲ ಚುನಾವಣಾ ಆಯೋಗ ಚುನಾವಣಾಧಿಕಾರಿಗಳು ಮತ್ತು ಬ್ಲಾಕ್ ಮಟ್ಟದ ಸಿಭ್ಲಂದಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ

ತೆಲಂಗಾಣದಲ್ಲಿ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಅಸಮಾಧಾನ ಕಾಣಿಸಿಕೊಂಡಿದ್ದು ರಾಜಕೀಯ ನಾಯಕರು ಅವುಗಳನ್ನು ತಣಿಸುವ ಪ್ರಯತ್ನ ಮಾಡುತ್ತಿದ್ದಾರೆ

ನವದೆಹಲಿಯಲ್ಲಿ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿದೆ

ಬಿಕನೇರ್ ಪಶ್ಚಿಮ ಕ್ಷೇತ್ರದಿಂದ ಮಾಜಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಬಿ ಡಿ ಕಲ್ಲಾ ಅವರ ಹೆಸರನ್ನು ಘೋಷಿಸಲಾಗಿದೆ ಕಿಶನ್ಫರ್ ಬಸ್ ಕ್ಷೇತ್ರದಿಂದ ಅಲ್ವಾರ್ನ ಸಂಸದ ಡಾ ಕಿರಣ್ ಸಿಂಗ್ ಯಾದವ್ ಅವರ ಹೆಸರನ್ನು ಪ್ರಕಟಿಸಲಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂದಿನಿಂದ ಇದುವರೆಗೆ ಕಾಂಗ್ರೆಸ್ ಸುಳ್ಳುಗಳನ್ನು ಹೇಳುತ್ತಾ ದೇಶದ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರೋಪಿಸಿದ್ದಾರೆ ಚುನಾವಣೆ ಘೋಷಣೆಯಾಗಿರುವ ಮಧ್ಯಪ್ರದೇಶದ ಚಿಂದ್ವಾರದಲ್ಲಿ ಇಂದು ಏರ್ಪಡಿಸಿದ್ದ ಚುನಾವಣಾ ರ್ಡಾಲಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ನ ಸುಳ್ಳು ಆಶ್ವಾಸನೆಗಳನ್ನು ಕೇಳಿ ದೇಶದ ಜನರು ಹತಾಶರಾಗಿದ್ದಾರೆ ಎಂದು ಹೇಳಿದರು

ಭವನದಲ್ಲಿ ಸತ್ಲಂಗ ನಡೆಯುತ್ತಿದ್ದಾಗ ಮೋಟಾರ್ ಬೈಕ್ನಲ್ಲಿ ಬಂದ ಇಬ್ಬರು ಶಸ್ತಧಾರಿಗಳು ಭವನ ಪ್ರವೇಶಿಸಿ ಬಾಂಬ್ನ್ನು ವೇದಿಕೆಯ ಕಡೆಗೆ ಎಸೆದಿದ್ದಾರೆ ಗಾಯಾಳುಗಳನ್ನು ಅಮೃತಸರದ ವಿವಿಧ ಆಸ್ಪತ್ರೆಗಳಗೆ ದಾಖಲಿಸಲಾಗಿದೆ ಎಂದು ವರದಿಗಳು ತಿಳಿಸಿವೆ ಜೈಷೆ ಎ ಮೊಹಮ್ದದ್ ಉಗ್ರರು ಫೀರೋಜಾಪುರ್ ಮೂಲಕ ಪ್ರವೇಶಿಸಿದ ಬಗ್ಗೆ ಮಾಹಿತಿ ದೊರೆತ ಬಳಿಕ ಪಂಜಾಬ್ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದರು ರಾಜ್ಯದಲ್ಲಿ ಅಡಗಿರುವ ಉಗ್ರರು ದೆಹಲಿ ಕಡೆಗೆ ಹೋಗುವ ಸಾಧ್ಯತೆಯಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ ಅಲ್ಬೈದಾ ಕಮಾಂಡರ್ ಜಾಕಿರ್ ಮೂಸಾ ಪಂಜಾಬ್ನಲ್ಲಿ ಅಡಗಿರುವುದು ಬೆಳಕಿಗೆ ಬಂದಿದೆ ಕೆಲವು ದಿನಗಳ ಹಿಂದೆ ಪಠಾಣ್ಕೋಟ್ನ ಮಾದೋಪುರ್ ಪ್ರದೇಶದಲ್ಲಿ ನಾಲ್ವರು ಬಂದೂಕು ತೋರಿಸಿ ಕಾರೊಂದನ್ನು ಅಪಹರಿಸಿದ್ದರು ಈ ಕಾರು ಇದುವರೆಗೂ ಪತ್ತೆಯಾಗಿಲ್ಲ

ವೆಂಕಯ್ಜನಾಯ್ಜು ಹೇಳಿದ್ದಾರೆ

ಉನ್ನತ ಶಿಕ್ಷಣ ಸಂಕೋಧನೆಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಮತ್ತು ಪಿಹೆಚ್ಡಿ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗುತ್ತಿರುವುದಕ್ಷೆ ವೆಂಕಯ್ಯನಾಯ್ದು ತೀವ್ರ ಕಳವಳ ವ್ಯಕ್ಷಪಡಿಸಿದರು ವಿಶ್ವವಿದ್ಯಾಲಯಗಳು ಅನ್ನೇಷಣೆಗಳ ತಾಣವಾಗಬೇಕು ಎಂದು ಹೇಳಿದ ಅವರು ಅಸಮಾನತೆ ತಾರತಮ್ಯ ಮತ್ತು ಒತ್ತಡಗಳ ಆಧಾರದಲ್ಲಿ ಸಂಶೋಧನೆಗಳು ಮಾಡಬಾರದು ವಿಶ್ವವಿದ್ಯಾಲಯಗಳು ಜ್ವಾನೋಧಯದ ಕೇಂದ್ರ ಸಕಾರಾತ್ಮಕ ಚಿಂತನೆಗಳ ಸ್ಥಳ ಹಾಗೂ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸ್ವರ್ಗವಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಗುಣಮಟ್ಟಕ್ಕಿಂತ ತುಂಬಾ ಹಿಂದಿರುವುದಕ್ಕೆ ಉಪರಾಷ್ಟಪತಿಯವರು ಕಳವಳ ವ್ಲಕ್ತಪಡಿಸಿದರು ಎರಡು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಪ್ರವಾಸದ ಮೊದಲ ಚರಣದಲ್ಲಿ ಇಂದು ಮಧ್ವಾಷ್ನ ವಿಯೆಟ್ನಾಂನ ದನಂಗ್ ತಲುಪಿದ್ದಾರೆ ಕೋವಿಂದ್ ಅವರೊಂದಿಗೆ ಉನ್ನತಮಟ್ಟದ ನಿಯೋಗ ಕೂಡ ವಿಯೆಟ್ನಾಂಗೆ ಆಗಮಿಸಿದೆ ಭೇಟಿಯ ವೇಳೆ ಅವರು ವಿಯೆಟ್ನಾಂನ ಸರ್ಕಾರದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ರಕ್ಷಣಾವಲಯ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಭಾರತ ಮತ್ತು ವಿಯೆಟ್ನಾಂ ತಮ್ಮ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಸಾಧ್ಯತೆಯಿದೆ ಬುಧವಾರ ರಾಮನಾಥ್ ಕೋವಿಂದ್ ಆಸ್ಸೇಲಿಯಾ ತಲುಪಲಿದ್ದಾರೆ

ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಮತ್ತು ಸ್ವೀಕರ್ ಕರುಜಯಸೂರ್ಯ ಅವರಿಗೆ ಸಭೆಯ ಆಮಂತ್ರಣ ನೀಡಲಾಗಿದೆ ಎಂದು ಅಧ್ಯಕ್ಷರ ಕಚೇರಿಯ ಅಧಿಕೃತ ಹೇಳಿಕೆ ತಿಳಿಸಿದೆ ಸಂಸತ್ತಿನಲ್ಲಿ ಇತ್ತೀಚೆಗೆ ನಡೆದ ದೆಳವಣಿಗಳ ಬಗ್ಗೆ ಹಲವು ಪಾತ್ವಿಮಾತ್ಯ ದೇಶಗಳ ರಾಯಭಾರಿಗಳು ಸಿರಿಸೇನಾ ಅವರನ್ನು ನಿನ್ನೆ ಭೇಟಿ ಮಾಡಿ ಕಳವಳ ವ್ಯಕ್ತಪಡಿಸಿದ ಬೆನ್ನಲ್ಲೇ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಆಯುಷ್ ಸಚಿವಾಲಯ ಇಂದು ದೇತಾದ್ಯಂತ ತನ್ನ ಮೊದಲ ಪ್ರಾಕೃತಿಕ ಚಿಕಿತ್ಸಾ ದಿನವನ್ನು ಆಚರಿಸುತ್ತಿದೆ ಈ ಸಂದರ್ಭವಾಗಿ ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ಸಂಶೋಧನೆಗಾಗಿನ ಕೇಂದ್ರೀಯ ಸಮಿತಿಯು ಸ್ವಳೀಯ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರಗಳು ಮತ್ತು ಆಸ್ಪತ್ರೆಗಳ ಸಹಯೋಗದೊಂದಿಗೆ ಆರೋಗ್ಯ ಶಿಬಿರಗಳು ಕಾರ್ಯಾಗಾರಗಳು ಮತ್ತು ವಸ್ತು ಪ್ರದರ್ಶನಗಳನ್ನು ಆಯೋಜಿಸಿದೆ ನವದೆಹಲಿಯಲ್ಲಿ ಮೊದಲ ಪ್ರಾಕೃತಿಕ ಚಿಕಿತ್ಸಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಆಯುಷ್ ಖಾತೆ ಸಚಿವ ಶ್ರೀಪಾದ್ ಯೆಸ್ಲೋ ನಾಯಕ್ ಪ್ರಕೃತಿ ಚಿಕಿತ್ಸೆಯನ್ನು ವಿಸ್ತರಿಸಲು ತಮ್ಮ ಸಚಿವಾಲಯ ಹಲವಾರು ಯೋಜನೆಗಳನ್ನು ಪರಿಚಯಿಸುತ್ತಿದೆ ಎಂದು ಹೇಳಿದರು ಪುಣೆ ಗೋವಾ ದೆಹಲಿ ಹರಿಯಾಣ ಕರ್ನಾಟಕ ಕೇರಳ ಮತ್ತು ಆಂಧಪ್ರದೇಶಗಳಲ್ಲಿ ಪ್ರಾಕೃತಿಕ ಚಿಕಿತ್ಸಾ ಕ್ಷೆನಿಕ್ಗಳ ನಿರ್ಮಾಣ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ಎಂದು ಅವರು ಹೇಳಿದರು ನಾಗರಿಕರು ಪ್ರಾಕೃತಿಕ ಚಿಕಿತ್ಸೆಯ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಸಚಿವರು ಹೇಳಿದರು ಆಯುಷ್ ಸಚಿವಾಲಯದ ಸಹಯೋಗದೊಂದಿಗೆ ಅಂತಾರಾಷ್ವೀಯ ಪ್ರಾಕೃತಿಕ ಚಿಕಿತ್ಲಾ ಸಂಸ್ಥೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದೇಶಾದ್ವಂತದ ಒಂದು ಸಾವಿರಕ್ಕೂ ಅಧಿಕ ಪ್ರಾಕೃತಿಕ ಚಿಕಿತ್ಲಾ ತಜ್ಜರು ಪಾಲ್ಗೊಂಡಿದ್ದರು

ಎರಡು ದಿನಗಳ ಈ ಸಮಾವೇಶವನ್ನು ಜಾರ್ಖಂಡ್ ಪೊಲೀಸ್ ಸಹಯೋಗದೊಂದಿಗೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಆಯೋಜಿಸಿದೆ ಪೊಲೀಸ್ ಇಲಾಖೆಯ ಮಹಿಳಾ ಸಿಬ್ಬಂದಿಯ ಸಮಸ್ಟೆಗಳನ್ನು ಪರಿಹರಿಸುವುದಕ್ಕಾಗಿ ಇರುವ ಒಂದು ರಾಷ್ಲಮಟ್ಟದ ವೇದಿಕೆ ಇದಾಗಿದೆ

ಈಗಾಗಲೇ ಗುರುಗ್ರಾಮ್ ಫರೀದಾಬಾದ್ ಮತ್ತು ಬಹದ್ಗೂರ್ಗಡ್ ನಗರಗಳಿಗೆ ಮೆಟ್ರೊ ಸಂಪರ್ಕ ಕಲ್ಪಿಸಲಾಗಿದೆ

ಲಂಡನ್ನಲ್ಲಿ ಇಂದು ನಡೆಯಲಿರುವ ಎಟಿಪಿ ವರ್ಲ್ಸ್ ಟೂರ್ ಫೈನಲ್ಸ್ ನಲ್ಲಿ ವಿಶ್ವದ ಅಗ್ರ ತ್ರೇಯಾಂಕಿತ ಆಟಗಾರ ನೊವಾಕ್ ಜೋಕೋವಿಕ್ ಅವರು ಜರ್ಮನ್ನ ಅಲೆಕ್ಲಾಂಡರ್ ಚ್ವಿರೆವ್ ಅವರೊಂದಿಗೆ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ